ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಂದು ವೆಸ್ಟಾಸ್ ವೀಂಡ್ ಸಿಸ್ವಮ್ಸ್ ಕಂಪನಿಯ ಅಧ್ಯಕ್ಷ ಮತ್ತು ಸಿಇಓ ಹೆನ್ರಿಕ್ ಆಂಡ್ರಸನ್ ಅವರೊಂದಿಗೆ ಸಂವಾದ ನಡೆಸಿದರು ಪವನ ವಿದ್ಯುತ್ ವಲಯಕ್ಕೆ ಸಂಬಂಧಿಸಿದ ವಿಚಾರಗಳ ಕುರಿತು ಈ ಸಂದರ್ಭದಲ್ಲಿ ಚರ್ಚಿಸಲಾಯಿತು ಎಂದು ಮೋದಿ ಅವರು ಟ್ವೀಟ್ ಸಂದೇಶದಲ್ಲಿ ತಿಳಿಸಿದ್ದಾರೆ ಮುಂಬರುವ ಪೀಳಿಗೆಯವರ ಅನುಕೂಲಕ್ಕಾಗಿ ನವೀಕರಿಸಬಹುದಾದ ಇಂಧನ ಅಭಿವೃದ್ದಿ ಕುರಿತಂತೆ ಭಾರತ ನಡೆಸಿರುವ ಪ್ರಯತ್ತಗಳನ್ನು ಈ ಸಂದರ್ಭದಲ್ಲಿ ಪ್ರಸ್ತಾಪಿಸಲಾಯಿತು ಸ್ಸಂದನಾಶೀಲ ಹಾಗೂ ಬಹುತ್ವದ ಪ್ರಜಾತಂತ್ರ ರಾಷ್ಟಗಳೊಂದಿಗೆ ಗುಣಾತ್ಮಕ ಮೌಲ್ಯಗಳನ್ನು ಹಂಚಿಕೊಳ್ಳಲು ಭಾರತ ಉತ್ಪುಕವಾಗಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ

ಜಯಶಂಕರ್ ಹೇಳಿದ್ದಾರೆ ಇಂಡೋ ಪೆಸಿಧಿಕ್ ವಲಯವನ್ನು ಮುಕ್ತ ಸ್ವತಂತ್ರ್ ಹಾಗೂ ಎಲ್ಲರನ್ನೊಳಗೊಳ್ಳುವಿಕೆಯ ವಲಯವನ್ತಾಗಿ ನಿಭಾಯಿಸುವ ಮಹತ್ವವನ್ನು ಮುಂದುವರೆಸಲು ಕ್ವಾಡ್ ಕೂಟದ ನಾಲ್ಕು ಸದಸ್ಯ ರಾಷ್ವಗಳು ಸಾಮೂಹಿಕವಾಗಿ ಸಂಕಲ್ಸ ಮಾಡಿವೆ ಜಪಾನ್ನ ಟೋಕಿಯೋದಲ್ಲಿ ಇಂದಿನಿಂದ ಆರಂಭವಾದ ಎರಡನೇ ಕ್ವಾಡ್ ರಾಷ್ಟಗಳ ಸಚಿವ ಮಟ್ಟದ ಸಮಾವೇಶದಲ್ಲಿ ಪ್ರಸ್ತಾವಿಕ ಭಾಷಣ ಮಾಡಿದ ಜಯಶಂಕರ್ ವೆಲಯದಲ್ಲಿ ಎದುರಾಗಿರುವ ವಿವಾದಗಳನ್ನು ಶಾಂತಿಯುತವಾಗಿ ಬಗೆಹರಿಸಿಕೊಳ್ಳಲು ಮತ್ತು ಅಂತಾರಾಷ್ಟೀಯ ನೀತಿ ನಿಯಮಗಳನ್ನು ಎತ್ತಿ ಹಿಡಿಯಲು ಕ್ವಾಡ್ ರಾಷ್ಟಗಳು ಬದ್ಧವಾಗಿವೆ ಪಾರದರ್ಶಕತೆ ಅಂತಾರಾಷ್ತೀಯ ಸಮುದ್ರಗಳಲ್ಲಿ ನೌಕಾಯಾನ ಸ್ವಾತಂತ್ರ್ತ ಭೌಗೋಳಿಕ ಸಮಗ್ರತೆ ಮತ್ತು ಸಾರ್ವಭೌಮತೆಗೆ ಗೌರವ ನೀಡುವ ವಿಚಾರ ಕುರಿತಂತೆಯೂ ಈ ರಾಷ್ಟಗಳು ಸಮ್ಮತಿಸಿವೆ ಎಂದರು

ಜಪಾನ್ ಮತ್ತು ಆಸ್ವೇಲಿಯಾ ಸೇರಿದಂತೆ ಕ್ವಾಡ್ ಸದಸ್ಯ ರಾಷ್ಟಗಳ ನಡುವೆ ಭದ್ರತೆ ಮತ್ತು ಆರ್ಥಿಕ ಹಿತಾಸಕ್ತಿಗಳನ್ನು ಕಾಯ್ದುಕೊಳ್ಳುವುದು ಪ್ರಮುಖ ಉದ್ದೇಶವಾಗಿದೆ ಎಂದು ಜಯಶಂಕರ್ ಹೇಳಿದರು ಇಂಡೋ ಪೆಸಿಫಿಕ್ ಪರಿಕಲ್ಸನೆಯ ಮಹತ್ತ ದಿನೇ ದಿನೇ ವಿಸ್ಕಾರಗೊಳ್ಳುತ್ತಿರುವುದು ತ್ಪಪಿ ತಂದಿದೆ ಎಂದು ಅವರು ಸಂತಸ ವ್ಯಕ್ತಪಡಿಸಿದರು ಜಾಗತಿಕ ಸಾಂಕ್ರಾಮಿಕ ಬಿಕ್ಕಟ್ವೆನ ಸಂದರ್ಭದಲ್ಲೂ ನಾಲ್ಲು ರಾಷ್ಟಗಳ ವಿದೇಶಾಂಗ ವ್ಯವಹಾರಗಳ ಸಚಿವರು ಒಂದಡೆ ಸೇರಿರುವುದು ಇತ್ತೀಚಿನ ದಿನಗಳಲ್ಲಿ ಸದಸ್ಯ ರಾಷ್ವ ಗಳ ಸಮಾಲೋಚನೆಗೆ ಮತ್ತಷ್ಟು ಮಹತ್ವ ತಂದಿದೆ ಎಂದು ಅವರು ಹೇಳಿದರು ಸಾಂಕ್ರಾಮಿಕದಿಂದ ಎದುರಾಗಿರುವ ವಿವಿಧ ಸವಾಲುಗಳನ್ನು ಸಮರ್ಥವಾಗಿ ಎದುರಿಸಲು ಸಮಾನ ಮನಸ್ನ ರಾಷ್ಟಗಳು ಪರಸ್ಪರ ಸಹಕಾರದೊಂದಿಗೆ ಕೆಲಸ ಮಾಡಬೇಕಾಗಿದೆ ಜಾಗತಿಕ ಸವಾಲುಗಳನ್ನು ಎದುರಿಸಲು ಸಾಮೂಹಿಕ ಪರಿಹಾರಗಳನ್ನು ಕಂಡುಕೊಳ್ಳಲು ಭಾರತ ಇತರ ದೇಶಗಳ ಸಲಹೆ ಸೂಚನೆಗಳನ್ನು ನಿರೀಕ್ಷಿಸುತ್ತದೆ ಎಂದು ಜಯಶಂಕರ್ ಹೇಳಿದರು ಅಪ್ಟಾನಿಸ್ತಾನದ ರಾಷ್ತೀಯ ಸಮನ್ವಯ ಕುರಿತ ಉನ್ನತ ಮಂಡಳಿಯ ಅಧ್ಯಕ್ಷ ಡಾ ಅಬ್ದುಲ್ತಾ ಅಬ್ದುಲ್ತಾ ಭಾರತಕ್ಕೆ ಅಧಿಕೃತ ಭೇಟಿಗಾಗಿ ನವದೆಹಲಿಗೆ ಇಂದು ಆಗಮಿಸಿದ್ದಾರೆ

ಭೇಟಿ ಸಂದರ್ಭದಲ್ಲಿ ಡಾ ಅಬ್ದುಲ್ಲಾ ಅವರು ಪ್ರಧಾನಮಂತ್ರಿ ನರೇಂದ ಮೋದಿ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ

ರಾಷ್ತೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅವರನ್ನು ಭೇಟಿ ಮಾಡಿ ಹಲವಾರು ಮಹತ್ವದ ವಿಚಾರ ಕುರಿತು ಚರ್ಚೆ ನಡೆಸಲಿದ್ದಾರೆ ಆಪ್ಪನ್ ಶಾಂತಿ ಪ್ರಕ್ರಿಯೆ ದೋಹದಲ್ಲಿನ ಶಾಂತಿ ಮಾತುಕತೆಗೆ ಪ್ರಾದೇಶಿಕ ಬೆಂಬಲ ಹಾಗೂ ಉಭಯ ದೇಶಗಳ ದ್ವಿಪಕ್ಷೀಯ ಸಂಬಂಧ ವ್ವದ್ದಿ ಕುರಿತು ಚರ್ಚೆ ನಡೆಸಲಿದ್ದಾರೆ ನವದೆಹಲಿಯಲ್ಲಿ ಮನೋಹರ್ ಪರಿಕರ್ ರಕ್ಷಣಾ ಅಧ್ಯಯನ ಮತ್ತು ವಿಶ್ಲೇಷಣೆ ಸಂಸ್ದೆಯ ಕಾರ್ಯಕ್ರಮದಲ್ಲಿ ಅವರು ಪ್ರಧಾನ ಭಾಷಣ ಮಾಡುವ ಕಾರ್ಯಕ್ರಮವಿದೆ ಬಿಹಾರ ವಿಧಾನಸಭೆಯ ಮೊದಲ ಹಂತದ ಚುನಾವಣೆಗೆ ಇದುವರೆಗೆ ಳಳ ಉಮೇದುವಾರರು ನಾಮಪತ್ರ ಸಲ್ಲಿಸಿದ್ದಾರೆ ನಾಮಪತ್ರ ಸಲ್ಲಿಕೆಗೆ ಇನ್ನು ಎರಡು ದಿನ ಮಾತ್ರ ಬಾಕಿ ಉಳಿದಿದ್ದು ನಾಮಪತ್ರ ಪ್ರಕ್ರಿಯೆ ಸಲ್ಲಿಕೆ ಬಿರುಸುಗೊಂಡಿದೆ

ಇದುವರೆಗೆ ನಾಮಪತ್ರ ಸಲ್ಲಿಸಿರುವವರ ಪೈಕಿ ಬಹುತೇಕ ಮಂದಿ ಪಕ್ಷೇತರರು ಮತ್ತು ಮಾನ್ಯತೆ ಇಲ್ಲದ ರಾಜಕೀಯ ಪಕ್ಷಗಳ ಅಭ್ಯರ್ಥಿಗಳಾಗಿದ್ದಾರೆ ಪ್ರಮುಖ ರಾಜಕೀಯ ಪಕ್ಷಗಳ ಪೈಕಿ ಜೆಡಿಯು ಪಕ್ಷದ ಇಬ್ಬರು ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದ್ದಾರೆ ಬುಕ್ಪಾರ್ ಜಿಲ್ಲೆಯ ರಾಜಪುರ್ ವಿಧಾನಸಭಾ ಕ್ಷೇತ್ರದಿಂದ ರಾಜ್ಯಸಾರಿಗೆ ಸಚಿವ ಸಂತೋಷ್ಕುಮಾರ್ ನಿರಾಲ ಪಕ್ಷದ ಅಭ್ಯರ್ಥಿಯಾಗಿ ತಮ್ಮ ಉಮೇದುವಾರಿಕೆ ಸಲ್ಲಿಸಿದ್ದಾರೆ ಶೇಖ್ಪುರ ವಿಧಾನಸಭಾ ಕ್ಷೇತ್ರದಿಂದ ರಣಧೀರ್ಕುಮಾರ್ ಸೋನಿ ನಾಮಪತ್ರ ಸಲ್ಲಿಸಿದ್ದಾರೆ ಮಹಾಘಟಬಂಧನದ ಪಾಲುದಾರ ಪಕ್ಷವಾಗಿರುವ ಸಿಪಿಐಎಂಎಲ್ನ ಇಬ್ಬರು ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದ್ದಾರೆ ಮಾಯಾವತಿ ನೇತೃತ್ವದ ಬಹುಜನಸಮಾಜ ಪಕ್ಷದ ಮೂವರು ಅಭ್ಯರ್ಥಿಗಳು ಸಹ ತಮ್ಮ ನಾಮಪತ್ರ ಸಲ್ಲಿಸಿದ್ದಾರೆ

ಅಕ್ಟೋಬರ್ನಿಂದ ಡಿಸೆಂಬರ್ ವರೆಗೆ ಹಲವಾರು ಹಬ್ಬಗಳು ಬರಲಿದ್ದು ಈ ಸಂದರ್ಭದಲ್ಲಿ ನಿರ್ದಿಷ್ವ ಪ್ರದೇಶಗಳಲ್ಲಿ ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳು ಮೇಳಗಳು

ಪ್ರದರ್ಶನಗಳು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿರುವ ಹಿನ್ನೆಲೆಯಲ್ಲಿ ಜನರು ಗುಂಪು ಸೇರುವುದು ಸಾಮಾನ್ಯವಾಗಿರುತ್ತದೆ

ಗರ್ಭೀಣಿಯರು ಮತ್ತು ಹತ್ತು ವರ್ಷದೊಳಗಿನ ಮಕ್ಕಳು ಮನೆಗಳಲ್ಲಿ ಉಳಿಯಬೇಕೆಂದು ಸಲಹೆ ಮಾಡಲಾಗಿದೆ ಇಂತಹ ಸಂದರ್ಭಗಳಲ್ಲಿ ಸ್ಥಳೀಯ ಆಡಳಿತ ಸೋಂಕು ಹರಡದಂತೆ ಅಗತ್ಯ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳವ ಬಗ್ಗೆ ಸಮಗ್ರ ಯೋಜನೆ ರೂಪಿಸಿ ಥರ್ಮಲ್ ಸ್ವೀನಿಂಗ್ ಸಾಮಾಜಿಕ ಅಂತರ ಮತ್ತು ಸ್ಯಾನಿಟೈಸರ್ ಮಾಡುವ ಬಗ್ಗೆ ಕ್ರಮ ಕೈಗೊಳ್ಳಬೇಕೆಂದು ಸಚಿವಾಲಯ ಸೂಚಿಸಿದೆ

ಹರ್ಷವರ್ಧನ್ ಇಂದು ಬಿಡುಗಡೆಗೊಳಿಸಿದ್ದಾರೆ ಈ ಸಂದರ್ಭದಲ್ಲಿ ಮಾತನಾಡಿದ ಡಾ ಹರ್ಷವರ್ಧನ್ ಕೋವಿಡ್ ಸೋಂಕು ಹರಡದಂತೆ ತಡೆಯುವ ನಿಟ್ಟಿನಲ್ಲಿ ರೋಗನಿರೋಧಕ ಮತ್ತು ಮುಂಜಾಗ್ರತಾ ಕ್ರಮಗಳ ಕುರಿತು ಶಿಷ್ಟಾಚಾರದಲ್ಲಿ ತಿಳಿಸಲಾಗಿದೆ ಆಧುನಿಕ ಯುಗದಲ್ಲಿ ಎದುರಾಗುವ ಸಮಸ್ಯೆಗಳಿಗೆ ಸಾಪ್ರದಾಯಿಕ ಜ್ಞಾನದ ಮೂಲಕ ಸೂಕ್ತ ಪರಿಹಾರ ಕಂಡುಕೊಳ್ಳಲು ಸಹಕಾರಿಯಾಗಲಿದೆ ಎಂದು ಹೇಳಿದರು

ಹರ್ಷವರ್ಧನ್ ಹೇಳಿದರು ರೋಗ ಲಕ್ಷಣಗಳಿಲ್ಲದ ಹಾಗೂ ಲಘು ಲಕ್ಷಣಗಳಿರುವ ಕೋವಿಡ್ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಸುಲಭವಾಗಿ ಲಭ್ಯವಾಗುವ ಮತ್ತು ಸಾಮಾನ್ಯ ಆಯುರ್ವೇದ ಗಿಡಮೂಲಿಕೆಗಳಾದ ಅಶ್ವಗಂಧ

ರಾಷ್ಟೀಯ ನವೋದ್ಯಮ ಪ್ರಶಸ್ತಿಗಳ ಮೊದಲ ಆವೃತ್ತಿಯ ಫಲಿತಾಂಶವನ್ನು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ನವದೆಹಲಿಯಲ್ಲಿಂದು ಬಿಡುಗಡೆ ಮಾಡಿದರು

ಶಿಕ್ಷಣ ಉದ್ಯಮಶೀಲ ತಂತ್ರಜ್ಞಾನ

ಹಣಕಾಸು

ಆರೋಗ್ಯ

ಕೃಷಿ ಉತ್ಪಾದನಾ ವಿಭಾಗದಲ್ಲಿನ ಪ್ರಶಸ್ತಿಯನ್ನು ನವ ಡಿಸ್ತೆನ್ ಮತ್ತು ಇನೋವೇಷನ್ ಸಂಸ್ಥೆಗೆ ಸಂದಿದೆ ಕೋಯ್ತು ನಂತರದ ಕ್ವಡಿ ವಿಭಾಗದಲ್ಲಿ ಇಂಟೆಲೋ ಲ್ಯಾಬ್ಗೆ ಪ್ರಶಸ್ತಿ ನೀಡಲಾಗಿದೆ ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವ ಪಿಯೂಷ್ ಗೋಯಲ್ ಹೊಸ ಅನ್ವೇಷಣೆಯ ಚಿಂತನೆಗಳ ಮೂಲಕ ನವೋದ್ಯಮಗಳನ್ನು ಸ್ವಾಪಿಸುವ ಯುವ ಉದ್ಯಮದಾರರಲ್ಲಿ ಹೊಸ ಉತ್ವಹ ಮತ್ತು ಚ್ಯಿತನ್ನ ಮೂಡಿಸಲು ಈ ಪ್ರಶಸ್ತಿಗಳು ನೆರವಾಗಲಿವೆ ಎಂದು ಅಭಿಪ್ರಾಯಪಟ್ಟರು

ಈ ಸಂದರ್ಭದಲ್ಲಿ ಮಾತನಾಡಿದ ಪ್ರಧಾನ್ ಗ್ರಾಹಕರ ಖರೀದಿ ಸಾಮರ್ಥ್ಯಕ್ಕನುಗುಣವಾಗಿ ಮತ್ತು ಅವರ ಆಯ್ಕೆಯಂತೆ ಇವುಗಳನ್ನು ವಿಂಗಡಿಸಲಾಗಿದೆ ಪೆಟ್ರೋಲ್ ಡೀಸೆಲ್ ಸಿಎನ್ಜಿ ಎಲ್ಎನ್ಜಿ ಅಥವಾ ಎಲೆಕ್ಟಿಕ್ ಚಾರ್ಜಿಂಗ್ ಸೌಲಭ್ಯವನ್ನು ಸಗಣು ಮಾರಾಣ ಮಳಿಗೆಗಳಿಂದ ತಮಗೆ ಬೇಕಾದ ಇಂಧನವನ್ನು ಖರೀದಿಸಲು ಗ್ರಾಹಕರಿಗೆ ಅವಕಾಶ ಕಲ್ಪಿಸಲಾಗಿದೆ ಎಂದು ತಿಳಿಸಿದರು ಗ್ರಾಹಕರ ಅನುಕೂಲಕ್ಕಾಗಿ ಮೊಬೈಲ್ ವಿತರಕರ ಮೂಲಕ ಅವರ ಮನೆ ಬಾಗಿಲಿಗೆ ಇಂಧನ ತಲುಪಿಸಲು ಸರ್ಕಾರ ಬಯಸಿದೆ ಎಂದು ಅವರು ಹೇಳಿದರು ಮುಂಬರುವ ವರ್ಷಗಳಲ್ಲಿ ಭಾರತ ಇಡೀ ವಿಶ್ವದಲ್ಲಿ ಅತೀ ದೊಡ್ಡ ಇಂಧನ ಬಳಕೆ ರಾಷ್ಟವಾಗಿ ಹೊರಹೊಮ್ಮಲಿದೆ ಸೌರ ವಿದ್ಯುತ್ ವಲಯದಲ್ಲಿ ಭಾರತ ಈಗಾಗಲೇ ಮಾದರಿಯಾಗಿದೆ ಎಂದರು